ಕೃಷಿ ಕ್ಷೇತ್ರದ ಪ್ರಗತಿಗೆ ಈ ಕಾಯ್ದೆಗಳು ಅತ್ವಂತ ಪ್ರಮುಖವಾಗಿವೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ

ಹಿಂದಿನ ಸರ್ಕಾರಗಳು ತಮ್ನ ಚುನಾವಣಾ ಪ್ರಣಾಳಕೆಗಳಲ್ಲಿ ಈ ಕಾಯ್ಲೆಗಳನ್ನು ಜಾರಿಗೆ ತರುವ ಭರವಸೆ ನೀಡಿದ್ದವಾದರೂ ಕಾರ್ಯರೂಪಕ್ಕೆ ತರುವಲ್ಲಿ ವಿಫಲವಾಗಿವೆ ಸ್ನಾಮಿನಾಥನ್ ಸಮಿತಿಯ ವರದಿಯನ್ನು ಹಿಂದಿನ ಸರ್ಕಾರ ಜಾರಿಗೆ ತರುವ ಪ್ರಯತ್ನ ಮಾಡಿರಲಿಲ್ಲ ಆದರೆ ಎನ್ಡಿಎ ಸರ್ಕಾರ ಅನುಷ್ಠಾನಕ್ಕೆ ತಂದಿದ್ದು ದೇಶದ ರೈತರು ಇನ್ನು ಮುಂದೆ ಹಿಂದುಳಿದವರಾಗಿ ಜೀವನ ಸಾಗಿಸಬಾರದು ಎಂದರು

ದೇಶದ ಪ್ರತಿಯೊಬ್ಬ ರೈತರಿಗೂ ಕಿಸಾನ್ ಕ್ರೆಡಿಟ್ ಕಾರ್ಡ್ ಸೌಲಭ್ಯವನ್ನು ವಿಸ್ತರಿಸಿ ಹಣಕಾಸಿನ ನೆರವು ಪಡೆಯಲು ಅನುಕೂಲ ಮಾಡಿಕೊಡಲಾಗಿದೆ ಎಂದು ತಿಳಿಸಿದರು ತಮ್ನ ಸರ್ಕಾರ ಶೈತ್ಲಾಗಾರಗಳನ್ನು ಹಾಗೂ ಉಗ್ರಾಣಗಳನ್ನು ನಿರ್ಮಿಸಲು ಒತ್ತು ನೀಡಿದೆ ವ್ಯಾಪಾರಿಗಳು ಹಾಗೂ ಕ್ಲೆಗಾರಿಕೋದ್ಧಮಗಳು ಈ ವಲಯದಲ್ಲಿ ಹೆಚ್ಚಿನ ಬಂಡವಾಳ ಹೂಡಬೇಕು ಹಾಗೂ ಅತ್ಯಾಧುನಿಕ ದಾಸ್ತಾನು ವ್ಯವಸ್ನೆ ಶೈತ್ವಾಗಾರಗಳ ನಿರ್ಮಾಣ ಹಾಗೂ ನೂತನ ಆಹಾರ ಸಂಸ್ಕರಣಾ ಘಟಕಗಳನ್ನು ಸ್ಥಾಪಿಸಲು ಹೆಚ್ಚಿನ ಕೊಡುಗೆ ನೀಡಬೇಕು ಎಂದು ಪ್ರಧಾನಮಂತ್ರಿ ಆಗ್ರಹಿಸಿದರು

ರೈತರನ್ನು ತಮ್ನ ರಾಜಕೀಯ ಲಾಭಕ್ಷಾಗಿ ಬಳಸಿಕೊಳ್ಳುತ್ತಿರುವ ಪ್ರತಿಪಕ್ಷಗಳ ಧೋರಣೆಯನ್ನು ಅವರು ಟೀಕಿಸಿದರು ಕೃಷಿ ಕ್ಷೇತ್ರದಲ್ಲಿ ಸುಧಾರಣೆಗಳನ್ನು ತರುವುದಾಗಿ ದೇಶದಲ್ಲಿನ ಎಲ್ಲಾ ರಾಜಕೀಯ ಪಕ್ಷಗಳು ತಮ್ಮ ಚುನಾವಣಾ ಪ್ರಣಾಳಕೆಗಳಲ್ಲಿ ನೀಡಿರುವ ಭರವಸೆ ಪಕ್ಷಗಳ ಹೇಳಿಕೆ ಮತ್ತು ಪತ್ರಗಳನ್ನು ಗಮನಿಸಿದರೆ ಪ್ರಸ್ತುತ ಜಾರಿಗೆ ತಂದಿರುವ ಸುಧಾರಣೆಗಳಿಗೆ ಯಾವುದೇ ವ್ಯತ್ಯಾಸವಿಲ್ಲ ಎಂದು ಪ್ರಧಾನಮಂತ್ರಿ ಹೇಳಿದರು ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ಕೃಷಿ ಕಾಯ್ದೆಗಳ ಬಗ್ಗೆ ನಡೆಯುತ್ತಿರುವ ಅಪಪ್ರಚಾರಕ್ಕೆ ರೈತಾಪಿ ವರ್ಗ ಕಿವಿಗೊಡಬಾರದು ಎಂದು ಕೇಂದ್ರ ಕೃಷಿ ಸಚಿವ ನರೇಂದ್ರ ಸಿಂಗ್ ತೋಮರ್ ಮನವಿ ಮಾಡಿದ್ದಾರೆ ಪ್ರತಿಭಟನಾ ನಿರತ ರೈತರು ಕಾಯ್ದೆಗಳಲ್ಲಿನ ವಸ್ತುಸ್ಥಿತಿಯನ್ನು ಅರ್ಥಮಾಡಿಕೊಳ್ಳಬೇಕು ಎಂದು ಅವರು ಮುಂಬೈನಲ್ಲಿ ಬಿಡುಗಡೆ ಮಾಡಿರುವ ಪತ್ರದಲ್ಲಿ ತಿಳಿಸಿದ್ದಾರೆ ವಿವಿಧ ರಾಜಕೀಯ ಪಕ್ಷಗಳು ತಮ್ಮ ಸ್ವಹಿತಾಸಕ್ತಿ ಕಾಯ್ದಕೊಳ್ಳಲು ಕಾಯ್ದೆಗಳ ವಿರುದ್ಧ ಇಲ್ಲಸಲ್ಲದ ಟೀಕೆಗಳನ್ನು ಮಾಡುತ್ತಿದ್ದು ಈ ಬಗ್ಗೆ ರೈತರು ಎಚ್ಚರಿಕೆಯಿಂದ ಇರಬೇಕು ಎಂದು ಸಚಿವರು ಮನವಿ ಮಾಡಿದ್ದಾರೆ ಹಲವಾರು ದಶಕಗಳಂದ ಮತದಾರರನ್ನು ಓಲೈಸಿಕೊಳ್ಳುವ ರಾಜಕಾರಣವನ್ನು ರಾಜಕೀಯ ಪಕ್ಷಗಳು ಮಾಡುತ್ತಲೇ ಬಂದಿವೆ ಎಂದು ಅವರು ಪ್ರತಿಪಕ್ಷಗಳನ್ನು ಟೀಕಿಸಿದರು ಕಾಂಗ್ರೆಸ್ ಆಮ್ ಆದ್ದಿ ಪಕ್ಷ ಅಕಾಲಿದಳ ಮುಂತಾದ ರಾಜಕೀಯ ಪಕ್ಷಗಳು ಕೃಷಿ ಉತ್ವನ್ನಗಳಗೆ ಮುಕ್ತ ಮಾರುಕಟ್ಟೆ ಒದಗಿಸುವುದಾಗಿ ಭರವಸೆ ನೀಡುತ್ತಲೇ ಬಂದಿದ್ದು ಈಗ ಕೃಷಿ ಕಾಯ್ದೆಗಳನ್ನು ವಿರೋಧಿಸುತ್ತಿವೆ ಎಂದು ಅವರು ಆರೋಪಿಸಿದರು ಗ್ರಾಮಗಳಿಗೆ ಸಮೀಪದಲ್ಲೇ ಉಗ್ರಾಣ ಕೈತ್ಯಾಗಾರ ಅಥವಾ ಸಂಸ್ಕರಣಾ ಘಟಕಗಳು ಇಲ್ಲವೆಂಬ ಆರೋಪವನ್ನು ರೈತಾಪಿ ವರ್ಗ ಮಾಡುತ್ತಿದೆ ಈ ರೀತಿಯ ಸೌಲಭ್ಯಗಳು ದೊಡ್ಡ ನಗರಗಳ ಸಮೀಪದಲ್ಲೇ ಇವೆ ಎಂಬ ಆಕ್ಷೇಪವನ್ನು ರೈತರು ವ್ಯಕ್ತಪಡಿಸಿದ್ದಾರೆ ಈ ಅಸಮತೋಲನವನ್ನು ನಿವಾರಿಸಲು ಒಂದು ಲಕ್ಷ ಕೋಟಿ ರೂಪಾಯಿಗಳ ನಿಧಿಯನ್ನು ಕೃಷಿ ಮೂಲಭೂತ ಸೌಕರ್ಯ ಅಭಿವೃದ್ದಿಗಾಗಿಯೇ ಮೀಸಲಿರಿಸಲಾಗಿದೆ ಎಂದರು

ಎಸ್

ಎಸ್ ಪಿ ಮೂಲಕ ಖರೀದಿಸಿ ಸಂಗ್ರಹಿಸಲಾಗಿದೆ

ಭಾರತ ಆಸ್ಲೇಲಿಯಾ ದ್ವಿಪಕ್ಷೀಯ ಆರ್ಥಿಕ ಮತ್ತು ವ್ಲಾಪಾರ ಸಂಬಂಧ ವ್ಯದ್ದಿ ಕುರಿತ ಸಿಐಐ ಸಮಾವೇಶವನ್ನು ಉದ್ಗೇಶಿಸಿ ಮಾತನಾಡಿದ ಸಚಿವರು ಆಹಾರ ಸಂಸ್ಕರಣೆ ಮತ್ತು ಮೌಲ್ಕವರ್ಧನೆ ಕ್ಷೇತ್ರದಲ್ಲಿ ಬಂಡವಾಳ ಹೂಡಲು ಅವಕಾಶ ಕಲ್ಪಿಸಲಾಗಿದೆ ಎಂದರು ಇದೇ ಸಂದರ್ಭದಲ್ಲಿ ಸಚಿವರು ಭಾರತ ಆಸ್ಲೇಲಿಯಾ ಆರ್ಥಿಕ ಕಾರ್ಯತಂತ್ರ ವರದಿಯನ್ನು ಬಿಡುಗಡೆ ಮಾಡಿದರು ವಿದೇಶಿ ಬಂಡವಾಳ ಹೂಡಿಕೆಗೆ ಪ್ರೋತ್ಸಾಹ ನೀಡಲು ವಿದೇಶಿ ನೇರ ಬಂಡವಾಳ ನೀತಿಗಳನ್ನು ಸರಳೀಕರಣಗೊಳಿಸಲು ಭಾರತ ಪ್ರಯತ್ನಿಸುತ್ತಿದೆ ಬಾಹ್ಲಾಕಾತ ಪರಮಾಣು ಇಂಧನ ರಕ್ಷಣಾ ಉತ್ಪಾದನೆ ಮುಂತಾದ ಕ್ಷೇತ್ರಗಳಲ್ಲಿ ಬಂಡವಾಳ ಹೂಡಲು ಅವಕಾಶ ಕಲ್ಪಿಸಲಾಗಿದೆ ಎಂದರು

ಸ್ಲಾರ್ ನಟರು ಇದ್ದಂತೆ ವಿಜ್ಞಾನಿಗಳು ತಾರೆಯರಾಗಬೇಕಿದೆ ಎಂದು ಸಿಎಫ್ಟಆರೈನ ನಿವೃತ್ತ ವಿಜ್ಞಾನಿ ಹಾಗೂ ಹಿರಿಯ ವಿಜ್ಞಾನ ಬರಹಗಾರ ಕೊಳ್ಳೇಗಾಲ ಶರ್ಮ ಅಭಿಪ್ರಾಯಪಟ್ಲದ್ದಾರೆ ಪ್ರೆಸ್ ಇನ್ಸರ್ಮೇಷನ್ ಬ್ಲುರೋ ಪಿಐಬಿ ಹಾಗೂ ಕರ್ನಾಟಕ ಪತ್ರಕರ್ತೆಯರ ಸಂಘಗಳು ಇಂದು ಜಂಟಿಯಾಗಿ ಆಯೋಜಿಸಿದ್ದ ಭಾರತದಲ್ಲಿ ವಿಜ್ವಾನದ ಬೆಳವಣಿಗೆ ಕುರಿತ ವೆಬಿನಾರ್ನಲ್ಲಿ ಅಭಿವೃದ್ಧಿಶೀಲ ಭಾರತದಲ್ಲಿ ವಿಜ್ವಾನ ವಿಷಯದ ಕುರಿತು ಅವರು ಮಾತನಾಡಿದರು

ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅಸೋಚಾಮ್ನ ಸಂಸ್ಥಾಪನಾ ಸಪ್ತಾಹ ಕಾರ್ಯಕ್ರಮಕ್ಕೆ ನಾಳೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಚಾಲನೆ ನೀಡಿ ಶತಮಾನೋತ್ಲವ ಪ್ರಶತ್ತಿಯನ್ನು ಖ್ಯಾತ ಉದ್ದಮಿ ಟಾಟಾ ಸಮೂಪ ಸಂಸ್ಥೆಯ ಅಧ್ಯಕ್ಷ ರತನ್ ಟಾಟಾ ಅವರಿಗೆ ಪ್ರದಾನ ಮಾಡಲಿದ್ದಾರೆ